ಕುಮಾರಸ್ವಾಮಿ ಕೂಡಲೇ ರಾಜೀನಾಮೆ ನೀಡುವಂತೆ ವಿರೋಧ ಪಕ್ಷದ ನಾಯಕ ಮತ್ತು ಬಿಜೆಪ ರಾಜ್ಯ ಘಟಕದ ಅಧ್ಯಕ್ಷ ಬಿ

ಉಡಾವಣಾ ವಾಹಕದಲ್ಲಿ ತಾಂತ್ರಿಕ ತೊಂದರೆ ಕಾಣಿಸಿಕೊಂಡಿದೆ ಎಂದು ಇಸ್ತೋ ಸಹಾಯಕ ನಿರ್ದೇಶಕ ಸಾರ್ವಜನಿಕ ಸಂಪರ್ಕ ವಿಭಾಗ ಬಿ ಆರ್ ಗುರುಪ್ರಸಾದ್ ಸ್ವಪ್ನಡಿಸಿದ್ದು ಪರಿಷ್ನತ ಉಡಾವಣಾ ದಿನಾಂಕವನ್ನು ಮುಂದಿನ ದಿನಗಳಲ್ಲಿ ಪ್ರಕಟಿಸುವುದಾಗಿ ತಿಳಿಸಿದರು ಶ್ರೀಹರಿಕೋಟಾದ ಸತೀಶಧವನ್ ಬಾಹ್ಲಾಕಾಶ ಕೇಂದ್ರದಿಂದ ಆರ್ಬಿಟರ್ ಲ್ಲಾಂಡರ್ ಹಾಗೂ ರೋವರ್ ಮೂರನ್ನೂ ಒಳಗೊಂಡ ಬಾಹ್ಲಾಕಾಶ ನೌಕೆಯನ್ನು ಉಡಾವಣೆಗೆ ಸಿದ್ದಪಡಿಸಲಾಗಿತ್ತು ಈ ಉಡಾವಣೆಯನ್ನು ಸಾಕ್ಷೀಕರಿಸಲು ರಾಷ್ಟಪತಿ ರಾಮನಾಥ್ಕೋವಿಂದ್ ಶ್ರೀಹರಿಕೋಟಾದಲ್ಲಿ ಉಪಸ್ಥಿತರಿದ್ದರು

ಹೆಡ್ ಕನಾಟಕದ ಮೈತ್ರಿಕೂಟ ಸರ್ಕಾರ ಬಹುಮತ ಕಳೆದುಕೊಂಡಿದ್ದು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ವಿರೋಧ ಪಕ್ಷದ ನಾಯಕ ಮತ್ತು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಆಗ್ರಹಿಸಿದ್ದಾರೆ

ಇಬ್ಲರು ಪಕ್ಷೇತರ ಶಾಸಕರು ಸಹ ಸರ್ಕಾರಕ್ಷೆ ನೀಡಿದ್ದ ದೆಂಬಲ ವಾಪಸ್ ಪಡೆದಿದ್ದು ಬಿಜೆಪಿಗೆ ಬೆಂಬಲ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಕುಮಾರಸ್ವಾಮಿ ಅವರು ರಾಜೀನಾಮೆ ನೀಡಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ ಈ ಮಧ್ಲೆ ಕಾಂಗ್ರೆಸ್ ಇಂದು ಖಾಸಗಿ ಹೊಟೇಲ್ವೊಂದರಲ್ಲಿ ಶಾಸಕಾಂಗ ಪಕ್ಷದ ಸಭೆ ಕರೆದಿದೆ ಕಾಂಗ್ರೆಸ್ನ ಪ್ರಭಾವಿ ನಾಯಕ ಮತ್ತು ಶಾಸಕ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ವಾಪಸ್ ಪಡೆಯುವ ಬಗ್ಗೆ ತಾವು ಯಾವುದೇ ನಿರ್ಧಾರ ಕ್ಲೆಗೊಂಡಿಲ್ಲ ಇಂದು ನಡೆಯುವ ಅಧಿವೇತನದಲ್ಲಿ ಸದನಕ್ಕೆ ಹಾಜರಾಗಲಿದ್ದೇನೆ ಎಂದು ತಿಳಿಸಿದ್ದಾರೆ ಕಾಂಗ್ರೆಸ್ನ ಹಿರಿಯ ನಾಯಕ ಮತ್ತು ಸಚಿವ ಡಿ

ಶಿವಕುಮಾರ್ ರಾಜ್ಯದಲ್ಲಿನ ಪ್ರಸಕ್ತ ರಾಜಕೀಯ ಸಂಕಷ್ಷದಲ್ಲಿ ಬಿಜೆಪಿಯ ಕೈವಾಡವಿದೆ ಎಂದು ಆರೋಪಸಿದ್ದಾರೆ

ನಮ್ಮಲ್ಲಿ ಯಾವುದೇ ರೀತಿಯ ಒಡಕಿಲ್ಲ ರಾಜೀನಾಮೆ ಹಿಂಪಡೆಯುವ ಪ್ರತ್ನೆಯೇ ಇಲ್ಲ ಎಂದು ಶಾಸಕ ಎಸ್

ಸೋಮಶೇಖರ್ ಸ್ಪಷ್ಟಪಡಿಸಿದ್ದಾರೆ ಮುಂಬೈನ ಖಾಸಗಿ ಹೋಟಲ್ನಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಂಟಿ

ನಾಗರಾಜ್ ಹಾಗೂ ಚಿಕ್ಕಬಳ್ದಾಮರ ಶಾಸಕ ಡಾ ಸುಧಾಕರ್ ನಮ್ನ ಜೊತೆ ಸೇರಿದ್ದಾರೆ ಇಬ್ಲರು ಪಕ್ಷೇತರರು ತಮ್ನ ನಿಲುವಿಗೆ ಬದ್ದರಾಗಿದ್ದಾರೆ ಎಂದು ತಿಳಿಸಿದರು ಶಾಸಕ ಎಂಟಬಿ ನಾಗರಾಜ್ ಮಾತನಾಡಿ ತಾವು ರಾಜೀನಾಮೆ ಹಿಂಪಡೆಯುವ ಪ್ರತ್ನೆಯೇ ಇಲ್ಲ ತಮ್ನ ಜೊತೆ ಯಾವುದೇ ಬಿಜೆಪಿ ಮುಖಂಡರು ಮುಂಬೈಗೆ ಬಂದಿಲ್ಲ ಎಂದು ಸ್ವಪ್ಪಪಡಿಸಿದರು ಈ ಮುನ್ನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಹಿರಿಯ ನಾಯಕ ಡಿ

ಶಿವಕುಮಾರ್ ಮನವೊಲಿಕೆಯಿಂದ ಎಂಟಿಬಿ ನಾಗರಾಜ್ ರಾಜೀನಾಮೆ ವಾಪಾಸ್ ಪಡೆದು ಸಮಿತ್ರ ಸರ್ಕಾರದಲ್ಲಿ ಮುಂದುವರೆಯುವುದಾಗಿ ವರದಿಯಾಗಿತ್ತು ಶಾಸಕ ಸ್ವಾನಕ್ಕೆ ರಾಜೀನಾಮೆ ನೀಡಿದ್ದ ಕಾಂಗ್ರೆಸ್ನ ಎಂಟಬಿ ನಾಗರಾಜ್ ನಿನ್ನೆ ವಿಶೇಷ ವಿಮಾನದಲ್ಲಿ ಮುಂಬೈಗೆ ಆಗಮಿಸಿದರು

ಗುಜರಾತ್ನ ಅಹ್ಮದಾಬಾದ್ ನಗರದ ಕಾನ್ಕರಿಯದಲ್ಲಿನ ಅಡ್ವೆಂಚರ್ ಉದ್ಯಾನವೊಂದರಲ್ಲಿ ಅವಘಡ ಸಂಭವಿಸಿ ಇಬ್ಬರು ಮೃತಪಟ್ಟಿದ್ದಾರೆ

ಫಟನೆ ಕುರಿತು ತನಿಖೆಗೆ ಆದೇಶಿಸಲಾಗಿದ್ದು ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಲಾಗುವುದು ಎಂದು ಮೇಯರ್ ಬಿಜಾಲ್ ಪಟೇಲ್ ತಿಳಿಸಿದ್ದಾರೆ ರೈತರ ಆದಾಯ ದ್ವಿಗುಣಗೊಳಿಸುವ ನಿಟ್ಟನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಎಲ್ಲಾ ಪ್ರಯತ್ನ ಮಾಡುತ್ತಿದೆ ಎಂದು ಕೇಂದ್ರ ಮೀನುಗಾರಿಕೆ ಮತ್ತು ಪಶುಪಾಲನೆ ಸಚಿವ ಗಿರಿರಾಜ್ ಸಿಂಗ್ ಹೇಳಿದ್ದಾರೆ ಅಹ್ಮದಾಬಾದ್ನಲ್ಲಿ ನಿನ್ನೆ ಸುದ್ದಿಗೋಪ್ಠಿಯನ್ನುದ್ದೇಶಿಸಿ ಮಾತನಾಡಿದ ಸಚಿವರು ರೈತರ ಆದಾಯ ದ್ವಿಗುಣಗೊಳಿಸುವಲ್ಲಿ ಕೃಷಿಯೊಂದಿಗೆ ಪಶುಪಾಲನಾ ವಲಯ ಮುಖ್ಯಪಾತ್ರ ವಹಿಸಲಿದ್ದು ಸಾಂಪ್ರದಾಯಿಕ ಕೃಷಿಯೊಂದಿಗೆ ಪಶುಪಾಲನೆ ಕೋಳಿ ಸಾಕಣೆ ಮತ್ತಿತರ ಉಪಕಸುಬು ಕೈಗೊಳ್ಳಲು ರೈತರಿಗೆ ಸರ್ಕಾರ ನೆರವು ನೀಡಲಿದೆ ಎಂದರು

ಪಾಕಿಸ್ತಾನದಲ್ಲಿ ನಿರ್ಮಿಸಲಾಗುತ್ತಿರುವ ಸಿಖ್ ಯಾತ್ರಾಸ್ಥಳ ಕರ್ತಾರ್ಪುರ್ ಸಾಹೀಬ್ಗೆ ತೆರಳುವ ಯಾತ್ರಾರ್ಥಿಗಳಿಗೆ ಒದಗಿಸಬೇಕಾದ ಸೌಲಭ್ಯಗಳ ಕುರಿತು ಸಹ ಚರ್ಚಿಸಲಾಯಿತು ಈ ಪವಿತ್ರ ಯಾತ್ರಾ ಸ್ಥಳಕ್ಕೆ ಭಾರತದಿಂದ ಯಾತ್ರಾರ್ಥಿಗಳು ವರ್ಷಪೂರ್ತಿ ಯಾವುದೆ ಅಡೆತಡೆಯಿಲ್ಲದೆ ತೆರಳಲು ಅನುಕೂಲವಾಗುವಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಪಾಕಿಸ್ತಾನ ಸರ್ಕಾರವನ್ನು ಭಾರತೀಯ ನಿಯೋಗ ಆಗ್ರಹಿಸಿತು

ಹೆಡ್ ಇಂಗ್ಲೆಂಡ್ನ ಕ್ರಿಕೆಟ್ ಕಾಶಿ ಎಂದೇ ಹೆಸರಾದ ಲಾರ್ಡ್ಸ್ನಲ್ಲಿ ನಿನ್ನೆ ನಡೆದ ಐಸಿಸಿ ವಿಶ್ವಕಪ್ ಕ್ರಿಕೆಟ್ ಫ್ಲೆನಲ್ ಪಂದ್ಲದಲ್ಲಿ ಆತಿಥೇಯ ಇಂಗ್ಲೆಂಡ್ ಸೂಪರ್ ಓವರ್ ನಲ್ಲಿ ರೋಚಕ ಗೆಲುವು ಸಾಧಿಸಿ ಚೊಚ್ಚಲ ವಿಶ್ವಕಪ್ ಪ್ರಶಸ್ತಿ ಮುಡಿಗೇರಿಸಿಕೊಂಡಿತು

ಬೌಂಡರಿ ಲೆಕಾಚಾರದಲ್ಲಿ ಇಂಗ್ಲೆಂಡ್ ಜಯ ಸಾಧಿಸಿತು

ಇದುವರೆಗಿನ ಫೈನಲ್ ಪಂದ್ಲಗಳಲ್ಲಿ ಈ ಪಂದ್ಲ ಅತ್ನಂತ ಸುದೀರ್ಘ ಅವಧಿಯದ್ದಾಗಿದೆ

ಈಗಾಗಲೇ ಐದು ಬಾರಿ ವಿಂಬಲ್ಡನ್ ಪ್ರಶಸ್ತಿ ಪಡೆದ ಜಾನ್ ಬೋರ್ಗ್ ಅವರ ಸಾಲಿಗೆ ಇದೀಗ ಜೋಕೊವಿಕ್ ಸೇರ್ಪಡೆಯಾಗಿದ್ದಾರೆ ದಿವ್ಣಾಂಗರಿಗೆ ಗುಣಮಟ್ಟದ ಜೀವನ ಒದಗಿಸುವ ಕುರಿತು ಜಾಗೃತಿ ಮೂಡಿಸಲು ಈ ವರ್ಷದ ನವೆಂಬರ್ನಲ್ಲಿ ದುಬ್ನೆನಲ್ಲಿ ವಿಶ್ವದ ಮೊದಲ ದಿವ್ಲಾಂಗರ ಪ್ರವಾಸೋದ್ಗಮ ಶ್ವಂಗಸಭೆ ನಡೆಯಲಿದೆ

ದಿವ್ಯಾಂಗ ಯಾತಾರ್ಥಿಗಳಿಗೆ ಸೇವೆ ಮತ್ತು ಸೌಲಭ್ಯ ಒದಗಿಸುವ ನಿಟ್ಟನಲ್ಲಿ ಅಗತ್ತ ಕಾನೂನು ಮತ್ತು ನೀತಿ ರೂಪಿಸುವ ಕುರಿತು ಸಹ ಮಹತ್ವದ ಚರ್ಚೆ ನಡೆಯಲಿದೆ

ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಭೂ ಸೇನಾ ಪಡೆ ಮುಖ್ಯಸ್ತ ಜನರಲ್ ಬಿಪಿನ್ ರಾವತ್ ರಾಷ್ಟೀಯ ಯುದ್ದ ಸ್ನಾರಕಕ್ಕೆ ಪುಷ್ವ ನಮನ ಸಲ್ಲಿಸಿದರು

ಬಿಹಾರದ ಪ್ರವಾಹಪೀಡಿತ ಪ್ರದೇಶಗಳಲ್ಲಿ ಸಂತ್ರಸ್ತರ ಶಿಬಿರಗಳನ್ನು ತೆರೆಯಲಾಗಿದ್ದು ಆಹಾರ ಮತ್ತು ಕುಡಿಯುವ ನೀರು ಒದಗಿಸಲಾಗುತ್ತಿದೆ

ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ತಂಡಗಳನ್ನು ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಗೆ ನಿಯೋಜಿಸಲಾಗಿದೆ

ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗದ ದ್ವಿಭಾಷಿಕ ಲೈವ್ ಫೋನ್ಇನ್ ಕಾರ್ಯಕ್ರಮದಲ್ಲಿಂದು ಕೌಶಲ್ಲ ಭಾರತ ಕುಶಲ ಭಾರತ ವಿಷಯ ಕುರಿತು ಸಾರ್ವಜನಿಕ ಚರ್ಚೆ ಪ್ರಸಾರವಾಗಲಿದೆ

ಅಲ್ಲದೇ ಟ್ವಟರ್ ಹ್ವಾಂಡಲ್ ಹ್ವಾಸ್ ಟ್ವಾಗ್ ಆಸ್ಕ್ ಎಐಆರ್ ಮೂಲಕವೂ ಪ್ರಶ್ನೆಗಳನ್ನು ಸಲ್ಲಿಸಬಹುದು